ಛಕ್ತೀಸ್ಗಢದ ದಂತೇವಾಡಾದಲ್ಲಿ ದೂರದರ್ತನದ ಡಿಡಿ ನ್ನೂಸ್ ತಂಡದ ಮೇಲೆ ನಕ್ಕಲರ ದಾಳಿ ಕ್ಯಾಮರಾಮನ್ ಸಾವು ಹಾಗೂ ಇಬ್ಲರು ಸಿಆರ್ಪಿಎಫ್ ಯೋಧರು ಪುತಾತ್ನ

ತ್ರೀಲಂಕಾದಲ್ಲಿ ಶ್ರಧಾನಿ ಮಹಿಂದಾ ರಾಜಪಕ್ಷೆ ನೇತೃತ್ವದ ನೂತನ ಸಚಿವ ಸಂಪುಟ ಅಕ್ಕಿತ್ತಕ್ಷೆ ಸಭಾಧ್ಯಕ್ಷರಿಂದ ಸರ್ವಪಕ್ಷ ಸಭೆ

ಇಟಲಿಯ ಉನ್ನತ ಮಟ್ಟದ ನಿಯೋಗವೂ ಅಲ್ಲಿನ ಕ್ರಧಾನಿಯೊಂದಿಗೆ ಆಗಮಿಸಲಿದ್ದು

ವಿಜ್ಟಾನ ಮತ್ತು ತಂತ್ರಜ್ಟಾನ ಇಲಾವೆ ಇಂದು ಯೋಜಿಸುವ ಉಭಯ ದೇಶಗಳ ತಂತ್ರಜ್ಟಾನ ಶೃಂಗಸಭೆಯಲ್ಲಿ ಇಬ್ಬರೂ ನಾಯಕರು ಭಾಗವಹಿಸಲಿದ್ದಾರೆ ಎರಡೂ ದೇಶಗಳ ಕೈಗಾರಿಕಾ ಮತ್ತು ಸಂಶೋಧನಾ ಸಂಸ್ವೆಗಳಿಗೆ ಅಗತ್ಯ ತಂತ್ರಜ್ಞಾನ ಒದಗಿಸುವುದು ಸೂಕ್ತ ಮಾರುಕಟ್ಟೆ ಸೌಲಭ್ಯ ಕಲ್ಲಿಸುವುದು ಪಾಲುದಾರಿಕೆ ಉದ್ಯಮ ಅಭಿವೃದ್ದಿ ಸಂಶೋಧನೆ ಮತ್ತು ಅನುಶೋಧನೆ ಮುಂತಾದವುಗಳ ಕುರಿತು ತೃಂಗಸಭೆಯಲ್ಲಿ ಸಮಾಲೋಚನೆ ನಡೆಯಲಿದೆ ಕಳೆದ ಜೂನ್ನಲ್ಲಿ ಇಟಲಿ ಶ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಗುಯಿಸೆಪಿ ಕೊಂತೆ ಭಾರತಕ್ಕೆ ಭೇಟ ನೀಡುತ್ತಿರುವುದು ಇದೇ ಮೊದಲು

ಇಟಲಿಯಲ್ಲೂ ಸಾಕಷ್ಟು ಭಾರತೀಯ ಸಂಸ್ನೆಗಳು ಹೂಡಿಕೆ ಮಾಡಿವೆ

ಈ ದುರ್ಘಟನೆಯಲ್ಲಿ ಡಿಡಿ ನ್ಕೂಸ್ ಕ್ಯಾಮರಾಮನ್ ಮೃತಪಟ್ಟದ್ದಾರೆ ಇಬ್ಬರು ಸಿಆರ್ಏಎಫ್ ಯೋಧರು ಸಪ ಈ ದಾಳಿಯಲ್ಲಿ ಹುತಾತ್ವರಾಗಿದ್ದಾರೆ ಚುನಾವಣಾ ಕರ್ತವ್ಲದಲ್ಲಿದ್ದ ಡಿಡಿ ನ್ಯೂಸ್ ತಂಡದ ಮೇಲೆ ಈ ದಾಳಿ ನಡೆಸಲಾಗಿದೆ ಎಂದು ವರದಿಯಾಗಿದೆ

ಮುಂಬೈ ಅಪಮದಾಬಾದ್ ಬುಲೆಟ್ ಟ್ರೈನ್ ದೆಪಲಿ ಈತಾನ್ಯ ಭಾರತ ಹಾಗೂ ಚೆನ್ನೈನಲ್ಲೂ ಈ ಯೋಜನೆ ಕೈಗೆತ್ತಿಕೊಳ್ಳಲು ನೆರವು ನೀಡುವುದಾಗಿ ಪ್ರಕಟಿಸಿದೆ

ಉಭಯ ದೇಶಗಳ ನಡುವೆ ಪರಸ್ಪರ ಹಿತಾಸಕ್ತಿಯ ವಿಷಯಗಳಲ್ಲದೇ

ಭಾರತ ಮತ್ತು ಜಪಾನ್ನ ರಕ್ಷಣೆ ಮತ್ತು ವಿದೇಶಾಂಗ ಸಚವರ ಪಂತದಲ್ಲಿ ಮತ್ತಷ್ಟು ಸಪಕಾರ ಹೊಂದುವ ಟು ಫ಼ಸ್ ಟು ವ್ಯವಸ್ಥೆಯನ್ನು ಬಲಪಡಿಸುವ ಒಡಂಬಡಿಕೆ ಮಾಡಿಕೊಳ್ಳಲು ಸಹ ಉದ್ದೇತಿಸಲಾಗಿದೆ ಭಾರತ ಮತ್ತು ಜಪಾನ್ನ ನೌಕಾವಲಯದಲ್ಲಿ ಸ್ವಯಂ ರಕ್ಷಣಾ ಪಡೆ ಬಲಪಡಿಸುವ ಹಾಗೂ ಪರಸ್ಪರ ಸಪಕಾರ ಮತ್ತು ಮಾಹಿತಿ ವಿನಿಮಯ ಮಾಡಿಕೊಳ್ಳುವ ಒಪ್ಪಂದಗಳಗೂ ಸಪ ಸಹಿ ಹಾಕಲಾಗಿದೆ

ಕೇಂದ್ರ ಆರೋಗ್ಯ ಸಚವ ಜೆ

ನಡ್ಡಾ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿ ಉತ್ತಮ ಸಾಧನೆ ಮಾಡಿ ಸುಧಾರಣೆಯೊಂದಿಗೆ ಪರಿವರ್ತನೆ ತರುವ ಮಪತ್ವಾಣಂಕ್ಷೆಯನ್ನು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಫೋಷವಾಕ್ಯವನ್ನು ಅನುಸರಿಸಲು ಆರೋಗ್ಯ ಕ್ಷೇತ್ರದ ತಜ್ಞರು ಮುಂದಾಗಬೇಕೆಂದು ಕರೆ ನೀಡಿದರು ಕೇಂದ್ರ ಆರೋಗ್ಯ ಖಾತೆ ರಾಜ್ಯ ಸಚಿವ ಅಪ್ಟಿನಿಕುಮಾರ್ ಚೌಬೆ ಮಾತನಾಡಿ ದೇಶದ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆಗಳಾಗಿವೆ ಎಂದು ಮೆಟ್ಟುಗೆ ವ್ವಕ್ತಪಡಿಸಿದರು

ಒರಿಯ ಅಧಿಕಾರಿಗಳು ಸಾರ್ವಜನಿಕ ಆರೋಗ್ಯ ಕ್ಷೇತ್ರದ ಪರಿಣತರು ಶಿಕ್ಷಣ ಸಂಸ್ಥೆಗಳ ತಜ್ಜರು ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ನಮ್ನ ಬಾತ್ಸೀದಾರರು ವರದಿ ಮಾಡಿದ್ದಾರೆ ಕೇರಳದ ಕೊಟ್ಟನ್ನ ಬಂದರು ಪ್ರದೇಶದಲ್ಲಿ ದೇಶದ ಅತಿದೊಡ್ಡ ಪಡಗು ಮತ್ತು ಉದ್ದ ನೌಕೆಗಳನ್ನು ದುರ್ತಿಗೊಳಿಸುವ ಡ್ರೇ ಡಾಕ್ ಕೇಂದ್ರಕ್ಷೆ ಕೇಂದ್ರ ಬಂದರು ಭೂಸಾರಿಗೆ ಪಾಗೂ ಪೆದ್ದಾರಿ ಖಾತೆ ಸಚಿವ ನಿತಿನ್ ಗಢರಿ ಪಾಗೂ ಕೇರಳ ಮುಖ್ಯಮಂತ್ರಿ ಪಿಣರಾಯ್ ವಿಜಯನ್ ಇಂದು ಶಿಲಾನ್ನಾಸ ನೆರವೇರಿಸಲಿದ್ದಾರೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಸಾಗರಮಾಲಾ ಯೋಜನೆಯ ಭಾಗವಾಗಿ ಭಾರತದಲ್ಲೇ ತಯಾರಿಸುವ ಅಭಿಯಾನದಡಿ ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಛತ್ತೀಸ್ಗಢ ಸೇರಿದಂತೆ ವಿಧಾನಸಭಾ ಚುನಾವಣೆ ನಡೆಯುತ್ತಿರುವ ನ್ ರಾಜ್ಯಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನೀಡುವ ಜಾಹಿರಾತುಗಳಿಗೆ ಮಾಧ್ಯಮ ಪ್ರಮಾಣೀಕರಣ ಮತ್ತು ನಿಗಾ ಸಮಿತಿಯ ಪೂರ್ವಾನುಮತಿ ಪಡೆಯುವುದು ಕಡ್ಡಾಯ ಎಂದು ಕೇಂದ್ರ ಚುನಾವಣಾ ಆಯೋಗ ಸೂಚಿಸಿದೆ ಇದಕ್ಕಾಗಿ ರಾಜಕೀಯ ಪಕ್ಷಗಳು ರಾಜ್ಯಮಟ್ಟದ ಹಾಗೂ ಅಭ್ಯರ್ಥಿಗಳು ಜಿಲ್ಲಾ ಮಟ್ಟದ ಸಮಿತಿಗಳಂದ ಅನುಮತಿ ಪಡೆಯುವುದನ್ನು ಕಡ್ಡಾಯಗೊಳಸಲಾಗಿದೆ ಛತ್ತೀಸ್ಗಢದ ಜಿಲ್ಲಾ ಮಟ್ಲದ ಮಾಧ್ಯಮ ಪ್ರಮಾಣೀಕರಣ ಮತ್ತು ನಿಗಾ ಸಮಿತಿ ಸದಸ್ನರೊಂದಿಗೆ ಕೇಂದ್ರ ಚುನಾವಣಾ ಆಯೋಗದ ಸಂಪರ್ಕ ವಿಭಾಗದ ಮಹಾ ನಿರ್ದೇಶಕರಾದ ಧೀರೇಂದ್ರ ಓಜಾ ಇಂದು ವೀಡಿಯೊ ಸಂವಾದ ನಡೆಸಿ ಈ ನಿರ್ದೇಶನ ನೀಡಿದ್ದಾರೆ ಈ ಮಧ್ಯೆ ರಾಯಪುರದಲ್ಲಿ ಚುನಾವಣಾ ಅಧಿಕಾರಿಗಳು ರಾಜ್ಯದ ಕೈಷಿ ಸಚವ ಹಾಗೂ ರಾಯಪುರ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಗಾಗಿ ಬ್ರಿಜ್ಮೋಪನ್ ಅಗರ್ವಾಲ್ ಅವರಿಗೆ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನ ಆಪಾದನೆಯಡಿ ನೋಟೀಸ್ ಜಾರಿಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ರಾಯಪುರ ಪಶ್ಚಿಮ ಕ್ಷೇತ್ರದ ಕಾಂಗ್ರೆಸ್ ಅಧ್ಧರ್ಥಿ ವಿಕಾಸ್ ಉಪಾಧ್ಯಾಯ ಅವರಿಗೆ ಪೂರ್ವಾನುಮತಿ ಪಡೆಯದೆ ಸಾಮಾಜಿಕ ಮಾಧ್ಯಮಗಳಿಗೆ ಜಾಹಿರಾತು ಬಿಡುಗಡೆ ಮಾಡಿದ ಕಾರಣ ನೋಟೀಸ್ ನೀಡಲಾಗಿದೆ

ದೆಪಲಿಯ ಬಿಜೆಪಿ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆಯಲ್ಲಿ ಅರ್ಧರ್ಥಿಗಳ ಪಟ್ಟ ಅಂತಿಮಗೋಸಲಾಗಿದ್ದು ಶ್ರೇಮ್ನಗರ್ ಕ್ಷೇತ್ರದಿಂದ ವಿಜಯ್ ಪ್ರತಾಪ್ ಸಿಂಗ್ ಅವರಿಗೆ ಟಿಕೆಟ್ ನೀಡಲಾಗಿದೆ ರಾಮಾನುಜಗಂಜ್ ಕ್ಷೇತ್ರದಲ್ಲಿ ರಾಮಕಿಶನ್ ಸಿಂಗ್ ಅವರನ್ನು ಕಣಕ್ಕಿಳಸಲಾಗಿದೆ

ಬ್ಲಾತ ವಿಜ್ವಾನಿ ಡಾ ಹೋಮಿ ಜಹಂಗೀರ್ ಬಾಬಾ ಅವರ ಜನ್ದಿನದ ಅಂಗವಾಗಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಹೋಮಿಜಾಬಾ ಅವರನ್ನು ಸ್ನರಿಸಿಕೊಂಡಿದ್ದಾರೆ

ಹೋಮಿ ಬಾಬಾ ಅವರು ದೇಶದಲ್ಲಿ ಹಲವಾರು ಸಂಕೋಧನಾ ಸಂಕೈಗಳನ್ನು ಸ್ಥಾಪಿಸುವಲ್ಲಿ ಮಹತ್ವದ ಪಾತ್ರವಹಿಸಿದ್ದಾರೆ ಎಂದು ರಾಷ್ಷಪತಿಗಳು ತಮ್ಮ ಟ್ವೀಟ್ ಸಂದೇಶದಲ್ಲಿ ನೆನಪು ಮಾಡಿಕೊಂಡಿದ್ದಾರೆ

ಈ ಮೂಲಕ ಶ್ರೀಲಂಕಾ ಅಧ್ಯಕ್ಷ ಮೈತ್ರಿಪಾಲ ಸಿರಿಸೇನಾ ಅವರಿಗೆ ಸಂಸತ್ ಅಧಿವೇಶನ ಕರೆಯುವಂತೆ ಒತ್ತಡ ತೀವ್ರಗೊಂಡಿದೆ

ಓರ್ವ ರಾಜ್ಯ ಸಚಿವರು ಹಾಗೂ ಓರ್ವ ಉಪ ಸಚಿವರು ಸೇರ್ಪಡೆಯಾಗಿದ್ದಾರೆ ಈ ನಡುವೆ ತಮ್ಮನ್ನು ಪ್ರಧಾನಿ ಹುದ್ದೆಯಿಂದ ಪದಚ್ಚುತಗೊಳಿಬದ ಕ್ರಮವನ್ನು ವಿರೋಧಿಸಿ ರಾಜಧಾನಿ ಕೊಲಂಬೋದಲ್ಲಿ ಇಂದು ಪ್ರತಿಭಟನೆಗೆ ರನಿಲ್ ವಿಕ್ರಮಸಿಂಘೆ ಕರೆ ನೀಡಿದ್ದಾರೆ

ಯಾವುದೇ ಸಾವು ನೋವಿನ ಕುರಿತು ಇದುವರೆಗೆ ವರದಿಯಾಗಿಲ್ಲ

ದೆಪಲಿ ಎನ್ಸಿಆರ್ ವಲಯದಲ್ಲಿ ಈ ವಾಹನಗಳ ಓಡಾಟ ಕಂಡುಬಂದಲ್ಲಿ ಕೂಡಲೇ ಜಪ್ತಿ ಮಾಡಲು ಸ್ಪಷ್ನ ಆದೇಶ ನೀಡಲಾಗಿದೆ